ಐಪಿಎಲ್ ಟ್ವಿಂಟಿ ಟ್ವಿಂಟಿ ಕ್ರಿಕೆಟ್ ಇಂದು ರಾತ್ರಿ ದುಬೈನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಕಿಂಗ್ಸ್ ಇಲೆವೆನ್ ಪಂಜಾಬ್ ತಂಡಗಳು ಮುಖಾಮುಖಿ ಸಂಸತ್ತಿನ ಉಭಯ ಸದನಗಳಲ್ಲಿ

ರಾಜ್ಯ ಸಭೆಯಲ್ಲಿ ರೈತರ ಉತ್ಪನ್ನಗಳ ಮಾರಾಟ ಮತ್ತು ವಾಣಿಜ್ಜಿಕ ಉತ್ತೇಜನ ಹಾಗೂ ಅವಕಾಶಗಳ ವಿದೇಯಕಕೃಷಿ ಉತ್ತನ್ನಗಳ ಬೆಂಬಲ ಬೆಲೆ ಕುರಿತ ಒಪ್ಪಂದ ಮತ್ತು ಕೃಷಿ ಸೇವೆಗಳ ವಿಧೇಯಕ ಅವಶ್ಯ ವಸ್ತುಗಳ ತಿದ್ಲುಪಡಿ ಮಸೂದೆ ಭಾರತೀಯ ಮಾಹಿತಿ ತಂತ್ರಜ್ಞಾನ ಕಾನೂನು ಸಂಸ್ಲೆಗಳ ತಿದ್ಲುಪಡಿ ವಿಧೇಯಕ ಬ್ಯಾಂಕಿಂಗ್ ನಿಯಂತ್ರಣಗಳ ತಿದ್ದುಪಡಿ ವಿಧೇಯಕಗಳನ್ನು ಮಂಡಿಸಲಾಗಿದೆ

ಇಂದು ಮಂಡನೆಯಾದ ವಿಧೇಯಕಗಳಿಗೆ ಹಲವು ಪ್ರತಿಪಕ್ಷಗಳು ವಿರೋಧ ವ್ಯಕ್ತಪಡಿಸಿವೆ

ಇನ್ನು ಲೋಕಸಭೆಯಲ್ಲಿ ವಿದೇಶಿ ದೇಣಿಗೆ ನಿಯಂತ್ರಣಗಳ ತಿದ್ಲುಪಡಿ ವಿಧೇಯಕ ರಾಷ್ಷೀಯ ವಿಧಿ ವಿಜ್ಞಾನಗಳ ವಿಶ್ವವಿದ್ಯಾಲಯಗಳ ಮಸೂದೆ ರಾಷ್ಸೀಯ ರಕ್ಷಣಾ ವಿಶ್ವವಿದ್ಯಾಲಯ ವಿಧೇಯಕ ಮಂಡನೆಯಾಗಲಿವೆ ಈ ನಡುವೆ ಕರ್ನಾಟಕದಿಂದ ರಾಜ್ಯಸಭೆಗೆ ಅವಿರೋಧವಾಗಿ ಆಯ್ಲೆಯಾಗಿರುವ ಮಾಜಿ ಪ್ರಧಾನಿ ಮತ್ತು ಜೆಡಿಎಸ್ ವರಿಷ್ಷ ಎಚ್

ದೇವೇಗೌಡ ಇಂದು ಪ್ರಮಾಣ ವಚನ ಸ್ನೀಕರಿಸಿದರು

ಬಿಹಾರದ ಅಭಿವ್ಯದ್ದಿಗೆ ದಾರಿ ಮಾಡಿಕೊಡಲಿರುವ ಈ ರಸ್ತೆಗಳು ಆ ರಾಜ್ಜದ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಉತ್ತಮ ಸಂಪರ್ಕ ಅನುಕೂಲತೆ ಮತ್ತು ಆರ್ಥಿಕ ಪ್ರಗತಿಗೆ ಉತ್ತೇಜನ ನೀಡುತ್ತವೆ

ಟೆಲಿಕಾಂ ಇಲಾಖೆ ಎಲೆಕ್ವಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಹಾಗೂ ಸಾಮಾನ್ಯ ಸೇವಾ ಕೇಂದ್ರಗಳ ಸಂಯೋಜಿತ ಪ್ರಯತ್ನದಿಂದ ಈ ಯೋಜನೆಯನ್ನು ಕಾರ್ಯಗತಗೊಳಿಸಲಾಗುತ್ತದೆ

ಕಾರ್ಯಕ್ರಮದಲ್ಲಿ ಯಾವ ವಿಷಯಗಳನ್ನು ಪ್ರಸ್ತಾಪಿಸಬಹುದು ಎನ್ನುವ ಕುರಿತು ದೇಶದ ಜನತೆಯೂ ತಮ್ಮ ಚಿಂತನೆಗಳನ್ನು ಮೈಗೌ ಡಾಟ್

ಈ ಕಂಪನಿಗಳ ವಹಿವಾಟು ನಾನಾ ಕಾರಣಗಳಿಂದ ಸ್ಟಗಿತಗೊಂಡಿವೆ ಕೆಲವು ಸಂಸ್ಟಗಳು ತೆರಿಗೆ ಪಾವತಿ ಮಾಡುವಲ್ಲಿ ಅಕ್ರಮವೆಸಗಿರುವ ಪ್ರಕರಣಗಳು ದಾಖಲಾಗಿವೆ ಕೆಲವು ಸಂಸ್ಥೆಗಳು ಬೇನಾಮಿ ಸಂಸ್ಥೆಗಳೊಂದಿಗೆ ಅಕ್ರಮ ಪಣಹಾಸು ವಹಿವಾಟು ನಡೆಸಿರುವ ಬಗ್ಗೆ ವರದಿಯಾಗಿವೆ ಎಂದು ಸಚಿವರು ಲಿಖಿತ ಉತ್ತರದಲ್ಲಿ ತಿಳಿಸಿದ್ದಾರೆ

ಸಫ್ಲರ್ಜಂಗ್ ಆಸ್ತ್ರೆಯ ಉಸಿರಾಟ ವಿಭಾಗದ ಮುಖ್ಯಸ್ಥ ಪ್ರಾಧ್ವಾಪಕ ಡಾ ನೀರಜ್ ಗುಪ್ತ ಶ್ರೋತ್ಪಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ

ಆಲ್ಲದೇ ಆಕಾಶವಾಣಿಯ ಟ್ವಿಟರ್ ಮೂಲಕವೂ ಸಂದೇಹ ನಿವಾರಿಸಿಕೊಳ್ಳಬಹುದಾಗಿದೆ

ವಿವಿಧ ಆಸ್ತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ಲಾರೆ

ದೇಶಾದ್ತಂತ ಕೋವಿಡ್ ಸೋಂಕಿನ ತಪಾಸಣೆಯನ್ನು ಚುರುಕುಗೊಳಿಸಲಾಗುತ್ತಿದೆ ಕೇಂದ್ರದ ಮಾರ್ಗಸೂಚಿಯನ್ನು ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕಟ್ಟುನಿಟ್ಟಾಗಿ ಜಾರಿಗೊಳಿಸಲಾಗುತ್ತಿದೆ ಎಂದು ವರದಿಯಾಗಿದೆ ನಾಳೆಯಿಂದ ಕರ್ನಾಟಕ ವಿಧಾನಮಂಡಲದ ಅಧಿವೇಶನ ಆರಂಭ ಎಲ್ಲಾ ಸದಸ್ನರು ಹಾಗೂ ವಿಧಾನಸೌಧ ಪ್ರವೇಶಿಸುವ ಇತರೆ ಎಲ್ಲರಿಗೂ ಕೊರೊನಾ ಪರೀಕ್ಷೆಯ ನಕಾರಾತ್ನಕ ವರದಿಯನ್ನು ಕಡ್ಲಾಯವಾಗಿ ಪ್ರದರ್ಶಿಸುವಂತೆ ಉಭಯ ಸದನಗಳ ಪೀಠಾಸೀನ ಅಧಿಕಾರಿಗಳು ಸೂಚಿಸಿದ್ದಾರೆ ಉಭಯ ಸದನಗಳ ಶಾಸಕರು ಶಾಸನ ಸಭೆಯ ಸಿಬ್ಬಂದಿ ಕಲಾಪಕ್ಕೆ ಹಾಜರಾಗುವ ಅಧಿಕಾರಿ ವರ್ಗದವರಿಗೂ ಈ ನಿಯಮ ಅನ್ನಯವಾಗುತ್ತದೆ

ಶಾಸನ ಸಭೆಯ ಕಲಾಪದ ವರದಿಯನ್ನು ಸಿದ್ಲಪಡಿಸಿ ಖಾಸಗಿ ವಾಹಿನಿಗಳಿಗೂ ಸಚಿವಾಲಯ ವಿತರಿಸಲಿದೆ ದೂರದರ್ತನದ ಚಂದನ ವಾಹಿನಿಯಲ್ಲಿ ವಿಧಾನಸಭೆಯ ಕಲಾಪ ಬಿತ್ತರವಾಗಲಿದೆ ಎಂದು ವಿಧಾನಸಭಾ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ

ಉಡುಪಿ ಜಿಲ್ಲೆಯಲ್ಲಿ ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ಸುರಿದ ಮಳೆಯಿಂದ ಪ್ರವಾಪ ಪರಿಸ್ತಿತಿ ತೀವ್ರಗೊಂಡಿದೆ ತೊಂದರೆಗೆ ಸಿಲುಕಿರುವ ಜನರನ್ನು ರಕ್ಷಿಸಲು ಹೆಲಿಕಾಪ್ಲರ್ ನಿಯೋಜಿಸುವಂತೆ ಜಿಲ್ಲಾಡಳಿತ ರಾಜ್ಲ ಸರ್ಕಾರಕ್ಕೆ ಮನವಿ ಮಾಡಿದೆ

ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳ ತಂಡ ಪರಿಹಾರ ಕಾರ್ಯದಲ್ಲಿ ನಿರತವಾಗಿದ್ದು

ಪ್ರವಾಹ ಪರಿಸ್ಲಿತಿ ಕುರಿತು ಕಂದಾಯ ಸಚಿವ ಆರ್ ಅಶೋಕ್ ಜೊತೆ ಮಾತನಾಡಿದ್ಲು ಪರಿಹಾರ ಕಾರ್ಯಕ್ಕೆ ರಕ್ಷಣಾ ಇಲಾಖೆಯ ಒಂದು ಹೆಲಿಕಾಪ್ಲರ್ನ್ನು ತಕ್ಷಣವೇ ಉಡುಪಿಗೆ ಕಳುಹಿಸುವಂತೆ ಕೋರಲಾಗಿದೆ ಎಂದು ಬಸವರಾಜ ಜೊಮ್ನಾಯಿ ತಿಳಿಸಿದ್ದಾರೆ ಕರಾವಳಿ ಜಿಲ್ಲೆಗಳ ಮಳೆ ಪರಿಸ್ತಿತಿ ಕುರಿತು ಮುಖ್ಯಮಂತ್ರಿ ಅವರಿಗೆ ಜಿಲ್ಲಾ ಉಸ್ಸುವಾರಿ ಸಚಿವ ಕೋಟಾ ಶ್ರೀನಿವಾಸ ಮೂಜಾರಿ ಮಾಹಿತಿ ನೀಡಿದ್ದಾರೆ ಜಲಪ್ರಳಯವಾದ ಪ್ರದೇಶಗಳ ಜನರ ರಕ್ಷಣೆ ಹಾಗೂ ಮೀನುಗಾರರ ರಕ್ಷಣೆಗೆ ಕ್ರಮ ಕ್ಷೆಗೊಳ್ಳಲು ಸೂಜನೆ ನೀಡಿದ್ದಾರೆ

ಹವಾಮಾನ ವೈವರೀತ್ನ ಹಿನ್ನೆಲೆ ನಾಳೆ ಬೆಳಗ್ಗೆವರೆಗೆ ಕೊಡಗು ಜಿಲ್ಲೆಯಲ್ಲಿ ಅರೆಂಜ್ ಅಲರ್ಟ್ ಪಾಗೂ ನಾಡಿದ್ದು ಬೆಳಗಿನವರೆಗೆ ಮಳೆ ಮತ್ತಷ್ಟು ಹೆಚ್ಚುವ ಸಾಧ್ವತೆ ಹಿನ್ನೆಲೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಹುಬ್ಲಳ್ಳಿ ನಗರವೂ ಸೇರಿದಂತೆ ಧಾರವಾಡ ಗದಗ ಬೆಳಗಾವಿ ಬೆಂಗಳೂರು ನಗರ ಗ್ರಾಮಾಂತರ ಜಿಲ್ಲೆಗಳು ಶಿವಮೊಗ್ಗ ದಾವಣಗೆರೆ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗಿರುವ ಬಗ್ಗೆ ವರದಿಯಾಗಿದೆ